ಒಡಿಶಾದಲ್ಲಿ ಫೋನಿ ಚಂಡಮಾರುತ ಸಂತ್ರಸ್ತ ಪ್ರದೇಶಗಳಲ್ಲಿ ಸಮರೋಪಾದಿಯಲ್ಲಿ ಪರಿಹಾರ ಕಾರ್ಯಾಚರಣೆ

ಭಾರತ ಮತ್ತು ವಿಯೆಟ್ನಾಂನಿಂದ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆಯ ಮುನ್ನಡೆಗೆ ಬದ್ದತೆಯ ಪುನರುಚ್ಲಾರ

ಆರನೇ ಪಂತದ ಲೋಕಸಭಾ ಚುನಾವಣೆಯ ಬಹಿರಂಗ ಪ್ರಚಾರಕ್ಷೆ ಇಂದು ಸಂಜೆ ತೆರೆ ಬೀಳಲಿದೆ

ಮತದಾರರ ಮನವೊಲಿಸಲು ವಿವಿಧ ರಾಜಕೀಯ ಪಕ್ಷಗಳ ತಾರಾ ಪ್ರಚಾರಕರು ರ್ನಾಲಿ ಮತ್ತು ರೋಡ್ ಶೋಗಳನ್ನು ನಡೆಸುತ್ತಿದ್ದಾರೆ

ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ವನಾಥ್

ಜೆಡಿಯು ಮುಖಂಡ ನಿತೀತ್ಕುಮಾರ್ ಬಕ್ಷರ್ನಲ್ಲಿ ಪಕ್ಷದ ಅಭ್ಞರ್ಥಿ ಪರ ಪ್ರಚಾರ ನಡೆಸಿದರೆ ಸಸರಾಮ್ ಕ್ಷೇತ್ರದಲ್ಲಿ ಎಲ್ಜೆಪಿ ನಾಯಕ ರಾಂವಿಲಾಸ್ ಪಾಸ್ವಾನ್ ಅವರು ತಮ್ಮ ಪಕ್ಷದ ಅಭ್ಯರ್ಥಿ ಪರ ಮತಯಾಚಿಸಲಿದ್ದಾರೆ ದೆಹಲಿ ಪೂರ್ವ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗೌತಮ್ ಗಂಭೀರ್ ಆಮ್ ಆದ್ನಿ ಪಕ್ಷದ ಮುಖ್ಯಮಂತ್ರಿ ಅರವಿಂದ್ ಕೇಜ್ರವಾಲ್ ಮನೀತ್ ಸಿಸೋಡಿಯಾ ಹಾಗೂ ಅತೀಶ್ ಅವರಿಗೆ ನೋಟಸ್ ಜಾರಿ ಮಾಡಿ ಕ್ಷಮಾಪಣೆ ಕೇಳಬೇಕೆಂದು ಒತ್ತಾಯಿಸಿದ್ದಾರೆ

ಕ್ರೀಡಾಪಟು ರಾಜಕಾರಣಿ ಆಗಿರುವ ಗೌತಮ್ ಗಂಭೀರ್ ಮೇಲೆ ಆಮ್ ಆದ್ಮಿ ಪಕ್ಷದ ಮುಖಂಡರು ಅವಮಾನಿಸುವ ಹೇಳಿಕೆ ನೀಡಿದ್ದರ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ನೋಟಸ್ ಜಾರಿ ಮಾಡಿದ್ದಾರೆ ದೆಹಲಿಯಲ್ಲಿ ಲೋಕಸಭಾ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ಇಂದು ಕಡೆಯ ದಿನವಾಗಿದ್ದು ವಿವಿಧ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ಮತ್ತು ನಾಯಕರು ಮತದಾರರ ಮನ ಗೆಲ್ಲಲ್ಲು ಕೊನೆಯ ಕ್ಷಣದ ಬಿರುಸಿನ ಪ್ರಯತ್ನ ನಡೆಸಿದ್ದಾರೆ

ಮುಖ್ಯ ನ್ಡಾಯಮೂರ್ತಿ ರಂಜನ್ ಗೊಗೋಯ್ ಮತ್ತು ನ್ಯಾಯಮೂರ್ತಿಗಳಾದ ಎಸ್

ಚಂದ್ರಚೂಡ್ ಅಕೋಕ್ ಭೂಷಣ್ ಮತ್ತು ಎಸ್ ಅಬ್ದುಲ್ ನಜೀರ್ ಅವರನ್ನು ಒಳಗೊಂಡ ಪಂಚ ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ಸಮಿತಿಯ ಮನವಿಗೆ ಸಮ್ನತಿಸಿತು ಅಯೋಧ್ಯೆ ರಾಮಜನ್ನ ಭೂಮಿ ವಿವಾದವನ್ನು ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವ ಸಾಧ್ಯತೆಗಳ ಬಗ್ಗೆ ಪರಿಶೀಲಿಸಲು ನ್ವಾಯಾಲಯ ಸಂಧಾನಕಾರರ ತಂಡವನ್ನು ರಚಿಸಿತ್ತು ಸಂಧಾನಕಾರರ ತಂಡದಲ್ಲಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಹಾಯಮೂರ್ತಿ ಫಕೀರ್ ಮೊಹಮ್ಗದ್ ಇಬ್ರಾಹಿಂ ಕಲೀಫುಲ್ಲಾ ಆಧ್ವಾತ್ಸಿಕ ಗುರು ತ್ರೀ ರವಿಶಂಕರ್ ಮತ್ತು ಹಿರಿಯ ವಕೀಲರಾದ ತ್ರೀರಾಮ್ ಪಂಚು ಅವರನ್ನು ಸದಸ್ಲರನ್ನಾಗಿ ನೇಮಕ ಮಾಡಲಾಗಿತ್ತು

ಪಿ ಅಧ್ಯಕ್ಷ ಸೋನಿಯಾ ಗಾಂಧಿ ಅವರು ಬಹಿರಂಗ ಕ್ಷಮಾಪಣೆ ಕೇಳಬೇಕೆಂದು ಬಿಜೆಪಿ ನಾಯಕ ಪ್ರಕಾಶ್ ಜಾವಡೇಕರ್ ಒತ್ತಾಯಿಸಿದ್ದಾರೆ

ಪ್ರಾಥಮಿಕ ತನಿಖೆ ನಂತರ ಈತ ಪಾಕಿಸ್ತಾನದ ಶೇಖರ್ಗಢ್ ಜಿಲ್ಲೆಯ ಮೊಹಮ್ನದ್ ಅಫಜಲ್ನೆಂದು ಗುರುತಿಸಲಾಗಿದ್ದು

ಫೋನ್ ಹಾಗೂ ಡಾಟಾ ಕಾರ್ಡ್ ವಶಪಡಿಸಿಕೊಂಡಿದ್ದು

ಕರ್ನಾಟಕ ಉಚ್ಚನ್ನಾಯಾಲಯದ ನೂತನ ಮುಖ್ಯ ನ್ಯಾಯಮೂರ್ತಿಯಾಗಿ ಅಭಯ್ ಶ್ರೀನಿವಾಸ್ ಓಕಾ ಇಂದು ಪ್ರಮಾಣವಚನ ಸ್ವೀಕರಿಸಿದರು ಬೆಂಗಳೂರಿನ ರಾಜಭವನದಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ ರಾಜ್ಯಪಾಲ ವಜೂ ಭಾಯಿ ವಾಲಾ ನೂತನ ಸಿಜೆ ಅವರಿಗೆ ಅಧಿಕಾರ ಮತ್ತು ಗೋಷ್ಣತೆಯ ಪ್ರಮಾಣ ವಚನವನ್ನು ಬೋಧಿಸಿದರು

ಅಲ್ಲಿ ವಿದ್ಯುತ್ ಪೂರೈಕೆ ದೂರವಾಣಿ ಸಂಪರ್ಕ ಸೇರಿದಂತೆ ಅಗತ್ಯ ಮೂಲಸೌಕರ್ಗಳನ್ನು ಮರು ಸ್ಥಾಪನೆ ಮಾಡಲಾಗಿದೆ ಎಂದು ಸಾರ್ವಜನಿಕ ಸಂಪರ್ಕ ಹಾಗೂ ವಾರ್ತಾ ಇಲಾಖೆಯ ಕಾರ್ಯದರ್ಶಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ

ದೂರಸಂಪರ್ಕ ಇಲಾಖೆ ಹಗಲು ರಾತ್ರಿ ಕಾರ್ಯ ನಿರ್ವಹಿಸುತ್ತಿದ್ದು

ಇತರ ಐವರು ಗಾಯಗೊಂಡಿದ್ದಾರೆ ಎಂದು ವರದಿಯಾಗಿದೆ ಮೃತಪಟ್ಲವರು ಸ್ವಳೀಯ ಸಂಸ್ಥೆಯ ಪೌರಕಾರ್ಮಿಕರು ಎಂದು ಗುರುತಿಸಲಾಗಿದೆ

ಭಾರತ ಮತ್ತು ವಿಯ್ನಟಂ ನಡುವೆ ಸಮಗ್ರ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿಗೆ ಮತ್ತೊಮ್ಮೆ ಬದ್ಧತೆ ಪ್ರದರ್ಶಿಸುವುದು ಅತ್ಯಗತ್ಯವಾಗಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ತ ನಾಯ್ದು ಪ್ರತಿಪಾದಿಸಿದ್ದಾರೆ ವಿಯಟ್ನಂನ ಹನೋಯ್ನಲ್ಲಿಂದು ದ್ವಿಪಕ್ಷೀಯ ಸಹಕಾರ ವೃದ್ದಿ ಕುರಿತಂತೆ ಮಾತನಾಡಿದ ಅವರು ಅಲ್ಲಿಯ ಅಧಕ್ಷ ಡಾಂಗ್ ಥೈ ನಗೋಥಾಯ್ ಅವರೊಂದಿಗೆ ಮಾತುಕತೆ ನಡೆಸಿದರು

ರಕ್ಷಣಾ ಸಹಕಾರ ಅಣು ಇಂಧನ ಮತ್ತು ಬಾಹ್ವಾಕಾಶ ಹಾಗೂ ವಿಜ್ಞಾನ ತಂತ್ರಜ್ಞಾನ ವಲಯ ಕುರಿತಂತೆ ಉಭಯ ದೇಶಗಳ ನಾಯಕರು ಸಮಾಲೋಚನೆ ನಡೆಸಿದರು